ನ್ಯಾಯಮೂರ್ತಿ ಅರುಣ್ಮಿಶ್ರಾ ನೇತೃತ್ವದ ಪೀಠ ಇಂದು ಈ ಕುರಿತ ವಿಚಾರಣೆಯನ್ನು ನಡೆಸಿತು ಈ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸುವ ಮೊದಲು ಪೂರ್ವಭಾವಿ ತನಿಖೆ ನಡೆಸಬೇಕಾದ ಅಗತ್ತವಿಲ್ಲ ಹಾಗೂ ಅದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಅನುಮೋದನೆ ಪಡೆಯಬೇಕಾದ ಅಗತ್ತವೂ ಇಲ್ಲ ಎಂದು ನ್ಯಾಯಪೀಠ ತಿಳಿಸಿತು ಸಮಾಜದಲ್ಲಿ ನಮ್ಮೊಂದಿಗೆ ಜೀವಿಸುವ ಪ್ರತಿಯೊಬ್ಬರನ್ನೂ ಸಮಾನವಾಗಿ ಕಾಣಬೇಕಾಗಿರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತಮ್ಯ ಮತ್ತು ಜವಾಬ್ದಾರಿಯಾಗಿದೆ ಆ ಮೂಲಕವೇ ಸಹೋದರತೆಯ ಪರಿಕಲ್ಲನೆಗೆ ಒಂದು ಅರ್ಥ ಬರುತ್ತದೆ ಎಂದು ನ್ವಾಯಪೀಠದ ಮತ್ತೊಬ್ಬ ಸದಸ್ಥರಾದ ನ್ಯಾಯಮೂರ್ತಿ ರವೀಂದ್ರ ಭಚ್ ಹೇಳಿದರು ಎಸ್ಸಿ ಎಸ್ಟಿ ಕಾಯ್ದೆಯಡಿ ಮೇಲ್ನೋಟಕ್ಕೆ ಯಾವುದೇ ದೋಷ ಕಂಡು ಬರದೇ ಇರುವ ಪ್ರಕರಣದಲ್ಲಿ ಎಫ್ಐಆರ್ಅನ್ನು ನ್ವಾಯಾಲಯ ರದ್ದುಪಡಿಸಬಹುದಾಗಿದೆ ಮತ್ತು ನಿರೀಕ್ಷಣಾ ಜಾಮೀನು ನೀಡುವ ಅವಕಾಶ ಉದಾರವಾಗಿ ಬಳಕೆಯಾದಲ್ಲಿ ಇಂತಹ ಮಹತ್ವದ ಕಾಯ್ದೆಯೊಂದನ್ನು ರೂಪಿಸಿರುವ ಸಂಸತ್ತಿನ ಉದ್ದೇಶವೇ ವಿಫಲವಾಗುತ್ತದೆ ಎಂದು ಅವರು ವಿವರಿಸಿದರು

ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮೀಸಲಾತಿ ಕುರಿತಂತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಮ ಈ ಸಮುದಾಯಗಳ ಜನರ ಮೀಸಲಾತಿ ಹಕ್ಕುಗಳಿಗೆ ವಿರುದ್ದವಾಗಿದೆ ಎಂದು ಕಾಂಗ್ರೆಸ್ ಪಕ್ಷ ಇಂದು ಆಕ್ಷೇಪ ವ್ಯಕ್ತಪಡಿಸಿದೆ ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಜೆಪಿ ಮತ್ತು ರಾಖ್ಟೀಯ ಸ್ವಯಂ ಸಂಘದ ಸಿದ್ದಾಂತಗಳು ಎಸ್ಸಿ ಎಸ್ಟಿ ಸಮುದಾಯಗಳಗೆ ನೀಡಲಾಗಿರುವ ಮೀಸಲಾತಿ ಸೌಲಭ್ಯವನ್ನು ವಿರೋಧಿಸುತ್ತವೆ ಎಂದು ಹೇಳಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ಹಾಗೂ ರಾಷ್ಟೀಯ ಪೌರತ್ವ ನೋಂದಣಿ ವಿರುದ್ದ ಕ್ವಾಲಿ ಆಯೋಜಿಸಿದರೆ ಅವರಿಗೆ ತಕ್ಕ ಪ್ರತ್ಯುತ್ತರ ನೀಡುವುದಾಗಿ ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ಹೇಳಿದ್ದಾರೆ ನಿನ್ನೆ ಗಿರ್ಗಾಮ್ ಚೌಪಾಟಿಯಿಂದ ಆಜಾದ್ ಮೈದಾನದವರೆಗೆ ಎಂಎನ್ಎಸ್ ಆಯೋಜಿಸಿದ್ದ ಬೃಹತ್ ಯಾತ್ರೆಯಲ್ಲಿ ಕಾಕ್ರೆ ಪಾಲ್ಗೊಂಡು ಸಿಎಎ ಹಾಗೂ ಎನ್ಆರ್ಸಿ ಬಗ್ಗೆ ಸರಿಯಾದ ತಿಳುವಳಕೆ ಇಲ್ಲದೆ ಅದರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಹೇಳಿದರು ಪೌರತ್ವ ತಿದ್ದುಪಡಿ ಕಾಯ್ದೆಯು ನೆರೆಯ ಪಾಕಿಸ್ತಾನ ಆಫ್ರಾನಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ದೌರ್ಜನ್ಟಕ್ಕೊಳಗಾಗಿ ಭಾರತಕ್ಕೆ ವಲಸೆ ಬಂದ ಹಿಂದುಗಳಿಗೆ ಪೌರತ್ವ ನೀಡುವ ಕಾಯ್ದೆಯಾಗಿದೆ ಎಂದು ಅವರು ಹೇಳಿದರು

ಸೋಂಕು ನಿಯಂತ್ರಣಕ್ಕೆ ನೆರವಾಗಲು ಅಲ್ಲಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತಾರಾಷ್ಟೀಯ ತಜ್ಜರ ತಂಡವೊಂದನ್ನು ಕಳುಹಿಸಿಕೊಟ್ಟದೆ ವಿಶ್ವ ಆರೋಗ್ಲ ಸಂಸ್ಥೆಯ ಮಹಾನಿರ್ದೇಶಕ ಟಿಡ್ರೋಸ್ ಆಧಾನೋಮ್ ನಿನ್ನೆ ಚೀನಾಗೆ ಈ ತಂಡ ತೆರಳಿದೆ ಎಂದು ತಿಳಿಸಿದ್ದಾರೆ

ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರಿಗೆ ಪತ್ರ ಬರೆದಿದ್ದು ಕೊರೋನಾ ವೈರಸ್ ವಿರುದ್ದದ ಹೋರಾಟದಲ್ಲಿ ಚೀನಾದ ಜನರು ಹಾಗೂ ಅಧ್ಯಕ್ಷರೊಂದಿಗೆ ತಾವು ಇರುವುದಾಗಿ ತಿಳಿಸಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಹುಬ್ಲೆ ಪ್ರಾಂತ್ಯದಿಂದ ಭಾರತೀಯರು ನಿರ್ಗಮಿಸಲು ಚೀನಾ ನೀಡಿದ ಸಹಕಾರಕ್ಕಾಗಿ ಶ್ರಧಾನಮಂತ್ರಿ ಮೋದಿ ಕೃತಜ್ಞತೆ ಸಮರ್ಪಿಸಿದ್ದಾರೆ ವೈರಾಣು ಸೋಂಕಿನಿಂದಾಗಿ ಮೃತಪಟ್ಲವರಿಗೆ ಸಂತಾಪ ಸೂಚಿಸಿರುವ ಪ್ರಧಾನಿ ಈ ಸವಾಲನ್ನು ಎದುರಿಸಲು ಚೀನಾದೊಂದಿಗೆ ಭಾರತ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ ಮಾರಣಾಂತಿಕ ಕೊರೋನಾ ವೈರಸ್ ಸೋಂಕು ಹಿನ್ನೆಲೆಯಲ್ಲಿ ದೇಶಾದ್ದಂತ ಅಗತ್ತ ಮುನ್ನೆಚ್ಚರಿಕೆ ಕ್ರಮ ಕ್ಲೆಗೊಳ್ಳಲಾಗಿದ್ಲು

ಚೀನಾ ಹಾಂಕಾಂಗ್ ಸಿಂಗಪೂರ ಮತ್ತು ಥೈಲ್ಯಾಂಡ್ನಿಂದ ಆಗಮಿಸುವ ಎಲ್ಲಾ ವಿಮಾನಗಳ ಮೇಲೂ ತೀವ್ರ ನಿಗಾವಹಿಸಲಾಗಿದ್ದು ಇವುಗಳ ಪ್ರಯಾಣಿಕರನ್ನು ಏರೋ ಬ್ರಿಡ್ಜ್ ಮೂಲಕ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ತಮಿಳುನಾಡು ಕಾವೇರಿ ಜಲಾನಯನ ಪ್ರದೇಶವನ್ನು ಸಂರಕ್ಷಿತ ವಿಶೇಷ ಕೃಷಿ ವಲಯವೆಂದು ಫೋಷಿಸಲಾಗುವುದೆಂದು ರಾಜ್ಲದ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ನಾಮಿ ಹೇಳಿದ್ದಾರೆ

ಈ ವಿಷಯ ಕುರಿತು ಹಲವು ರಾಜಕೀಯ ಪಕ್ಷಗಳು ಮತ್ತು ರೈತರ ಆಗ್ರಹದ ನಂತರ ಮುಖ್ಯಮಂತ್ರಿಯವರ ಈ ಘೋಷಣೆ ಹೊರಬಿದ್ದಿದೆ ಕಳೆದ ವರ್ಷ ಜಲಾನಯನ ಪ್ರದೇಶದಲ್ಲಿ ಹೈಡ್ರೋಕಾರ್ಬನ್ಗಳ ಪರಿಶೋಧನೆಗೆ ಕೇಂದ್ರ ಸರ್ಕಾರ ಪರವಾನಗಿ ನೀಡಿದ ನಂತರ ಸ್ಥಳೀಯರಿಂದ ಈ ಆಗ್ರಹ ಕಂಡುಬಂದಿತ್ತು ಜಲಾನಯನ ಪ್ರದೇಶದಲ್ಲಿ ಯಾವುದೇ ಹೊಸ ಪರಿತೋಧನಾ ಯೋಜನೆಗಳಿಗೆ ತಮ್ಮ ಸರ್ಕಾರ ಅನುಮತಿ ನೀಡುವುದಿಲ್ಲ ಎಂದು ಪಳನಿಸ್ವಾಮಿ ಹೇಳಿದ್ದಾರೆ ಕಳೆದ ಆರು ದಶಕಗಳಲ್ಲೇ ಅತ್ಯಂತ ಭೀಕರ ಮಿಡತೆ ಆಕ್ರಮಣವನ್ನು ರಾಜಸ್ಥಾನ ಎದುರಿಸುತ್ತಿದೆ

ಸರ್ವೇ ಕಾರ್ಯ ಮುಂದುವರೆದಿದೆ ದೆಹಲಿ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ

ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಎಲ್ಲಾ ರಾಜ್ಜ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಟಾನಗೊಳಿಸಲಾಗುತ್ತದೆ

ಎಲ್ಲಾ ರಾಜ್ಞಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ರಾಷ್ಷೀಯ ಸಮಗ್ರತೆಯ ಭಾವವನ್ನು ಈ ಅಭಿಯಾನ ಉತ್ತೇಜಿಸಲಿದೆ

ಮಾಜಿ ರಾಷ್ಷಪತಿ ಎಪಿಜೆ ಅಬ್ಲುಲ್ ಕಲಾಂ ಅವರ ಜೀವನ ಚರಿತ್ರೆ ಆಧರಿಸಿದ ಚಲನಚಿತ್ರದ ಪೂರ್ವಭಾವಿ ತುಣುಕನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾತ್ ಜಾವಡೇಕರ್ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇತಕ ಮಧುರ್ ಭಂಡಾರ್ಕರ್ ಹಾಗೂ ಹಾಲಿವುಡ್ ಚಿತ್ರ ನಿರ್ಮಾತ್ಪ ಜಾನಿ ಮಾರ್ಟನ್ ಅವರು ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು

ಈ ನೋಟುಗಳನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ದುಬ್ಲೆ ಮೂಲಕ ಕಳ್ಳಸಾಗಣೆ ಮಾಡಲಾಗುತ್ತಿತ್ತು ಎಂದು ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಸಂತೋಷ್ ರಸ್ತೋಗಿ ತಿಳಿಸಿದ್ದಾರೆ ಇಂತಹ ಪ್ರಕರಣಗಳು ಈ ಮೊದಲು ನಡೆದಿತ್ತೆ ಎನ್ನುವ ಬಗ್ಗೆ ಪೊಲೀಸ್ ಸೇರಿದಂತೆ ವಿವಿಧ ವಿಭಾಗಗಳು ತನಿಖೆ ನಡೆಸುತ್ತಿವೆ ಎಂದು ಅವರು ವಿವರಿಸಿದ್ದಾರೆ

ಚಿತ್ರದ ಅಭಿನಯಕ್ನಾಗಿ ಅತ್ನುತ್ತಮ ನಟಿ ಪ್ರಶಸ್ತಿ ಪಡೆದರು

ಉತ್ತರ ಪ್ರದೇಶದಲ್ಲಿ ಯುವಜನರಿಗೆ ಉತ್ತಮ ಉದ್ಲೋಗ ಅವಕಾಶ ಒದಗಿಸುವ ಸಲುವಾಗಿ ರಾಜ್ಯ ಸರ್ಕಾರ ಅವರಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಿದೆ ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಹೇಳಿದ್ದಾರೆ